ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಜನಸಾಮಾನ್ವರಿಗೆ ನೆರವು ಪ್ರಧಾನಿ ನರೇಂದ್ರ ಮೋದಿ ಸಮರ್ಥನೆ

ಸ್ಯೆಬರ್ ವಲಯದ ಅಪಾಯ ಎದುರಿಸಲು ಭಾರತ ಸಜ್ಲಾಗದೇಕಿದೆ ಸೇನಾವರಿಷ್ನ ಜನರಲ್ ಬಿಪಿನ್ ರಾವತ್ ಪ್ರತಿಪಾದನೆ

ಫಿಫಾ ವಿಶ್ವಕಪ್ ಫುಟ್ಲಾಲ್ನಲ್ಲಿ ಇಂದು ಮೆಕ್ಸಿಕೋ ಸ್ವೀಡನ್ ದಕ್ಷಿಣ ಕೊರಿಯಾ ಜರ್ಮನಿ ಸೆರ್ಬಿಯಾ ಬ್ರೆಜಿಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಕೋಸ್ಟಾರಿಕಾ ನಡುವೆ ಹಣಾಹಣಿ

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನಸುರಕ್ಷಾ ಯೋಜನೆಗಳು ದುರ್ಬಲರು ಮತ್ತು ಬಡವರಿಗೆ ಆರ್ಥಿಕ ನೆರವು ನೀಡುತ್ತಿವೆ ಸಾಮಾಜಿಕ ಭದ್ರತೆಯಿಂದ ವಂಚಿತರಾಗಿದ್ದ ದೇತದ ಜನಸಾಮಾನ್ಯ ಈ ಯೋಜನೆಗಳಿಂದ ಅನುಕೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಸಾಮಾಜಿಕ ಭದ್ರತೆಯ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಇಂದು ಬೆಳಗ್ಗೆ ನೇರ ವಿಡಿಯೋ ಸಂವಾದ ನಡೆಸಿದರು ಜನ್ಧನ್ ಯೋಜನೆ ನಂತರ ಮಹಿಳೆಯರ ಬ್ಲಾಂಕ್ ಖಾತೆ ಸಂಖ್ಯೆ ಹೆಚ್ಲಳವಾಗಿದೆ ಸಾಮಾಜಿಕ ವ್ಲವಸ್ಥೆ ಬದಲಾಗುತ್ತಿದೆ ಎಂದರು ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಗೆ ಅತಿ ಹೆಚ್ಚು ಜನರನ್ನು ಫಲಾನುಭವಿಗಳನ್ನಾಗಿ ಸೇರ್ಪಡೆ ಮಾಡಲಾಗಿದೆ ಎರಡು ವಿಮೆ ಮತ್ತು ಒಂದು ಪಿಂಚಣಿ ಯೋಜನೆಯನ್ನು ಆರಂಭಿಸಲಾಗಿದೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಪಡೆಯುವ ಪ್ರಕ್ರಿಯೆ ಸರಳಗೊಳಸಲಾಗಿದ್ದು ಪರಿಶಿಪ್ಪ ಜಾತಿದೆಂಗಡ ಶೋಷಿತರು ದುರ್ಬಲರು ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ವಿಶೇಷ ಆದ್ಲತೆ ನೀಡಲಾಗಿದೆ ಎಂದು ಪ್ರಧಾನಿ ಮೋದಿ ಹೇಳದರು ಸಂವಾದದಲ್ಲಿ ಭಾಗಿಯಾದ ಛತ್ತೀಸ್ಗಢದ ರಾಯ್ಪುರ ಒಡಿತಾದ ಗಂಜಾಮ್ ಮುಂತಾದ ಜಿಲ್ಲೆಗಳ ಫಲಾನುಭವಿಗಳು ಕೇಂದ್ರದ ಯೋಜನೆಗಳಿಂದ ತಮಗೆ ಅನುಕೂಲವಾಗಿದೆ ಎಂದರು ಆಫ್ರಾನಿಸ್ತಾನವನ್ನು ಸತತವಾಗಿ ಕಾಡುತ್ತಿರುವ ಭಯೋತ್ಪಾದಕರ ಸಮಸ್ಥೆ ಒಂದು ಸ್ವಳೀಯ ಸಮಸ್ಥೆಯಲ್ಲ ಆ ದೇಶದ ಮೇಲೆ ನೆರೆಹೊರೆಯ ದೇಶಗಳಲ್ಲಿ ಸುರಕ್ಷಿತ ಆಶ್ರಯ ಪಡೆದಿರುವ ಭಯೋತ್ಪಾದಕರು ದಾಳಿ ನಡೆಸುತ್ತಿದ್ದಾರೆ ಎಂದು ಭಾರತ ಸರ್ಕಾರ ಹೇಳಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಶಾಶ್ವತ ಪ್ರತಿನಿಧಿಯಾಗಿರುವ ರಾಯಭಾರಿ ಸಯ್ಯದ್ ಅಕ್ಷರುದ್ದೀನ್ ಆಫ್ರಾನಿಸ್ತಾನದ ಪರಿಸ್ಥಿತಿ ಕುರಿತು ಭದ್ರತಾ ಮಂಡಳಿಯಲ್ಲಿ ನಡೆದ ಸಮಾಲೋಚನೆಯ ವೇಳೆ ಈ ಹೇಳಿಕೆ ನೀಡಿದ್ದಾರೆ ಆಫ್ರಾನಿಸ್ತಾನದಲ್ಲಿ ಸ್ಟಿರತೆ ತರಲು ಜಾಗತಿಕ ಸಮುದಾಯ ನಡೆಸಿರುವ ಪ್ರಯತ್ನಗಳ ಬಗ್ಗೆ ಅಸಹನೆ ಹೊಂದಿರುವ ತಾಲಿಬಾನ್ ಹಕ್ಕಾನಿ ಐಸಿಸ್ ಅಲ್ ಬೈದಾ ಲಷ್ಕರೆ ತೊಯ್ಬಾ ಮತ್ತು ಜೈಷೆ ಮೊಹಮ್ಮದ್ ಮೊದಲಾದ ಭಯೋತ್ವಾದಕರ ಗುಂಪುಗಳು ಆಫ್ರಾನಿಸ್ತಾನದ ಮೇಲೆ ಸತತ ದಾಳಿಗೆ ಕುಮ್ಮಕ್ಕು ನೀಡುತ್ತಿವೆ ಎಂದು ಅವರು ಹೇಳಿದರು

ಇನ್ನೂ ಮೂವರು ಪೊಲೀಸ್ ಸಿಬ್ಲಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯ ಜಾರ್ಖಂಡ್ ಜಾಗ್ವಾರ್ ಪಡೆಗೆ ಸೇರಿದ ಸಿಬ್ಬಂದಿ ಈ ದಾಳಿಯಲ್ಲಿ ಹುತಾತ್ಕರಾಗಿದ್ದಾರೆ ಗರವಾ ಜಿಲ್ಲೆ ಚಿಂಜೋ ವಲಯದಲ್ಲಿ ನಕ್ಸಲರು ಅಡಗಿರುವ ಮಾಹಿತಿಯ ಆಧಾರದ ಮೇಲೆ ಮೊಲೀಸ್ ಪಡೆ ದಾಳಿ ನಡೆಸಿದಾಗ ನಿನ್ನೆ ಸಂಜೆ ಈ ಪ್ರಕರಣ ಸಂಭವಿಸಿತೆಂದು ರಾಜ್ಲದ ಪೊಲೀಸ್ ಇಲಾಖೆಯ ಉಪ ಮಹಾನಿರ್ದೇಶಕ ವಿಪುಲ್ ಶುಕ್ಲಾ ತಿಳಿಸಿದ್ದಾರೆ ನಕ್ಷಲರೊಂದಿಗೆ ಮೊಲೀಸರ ಗುಂಡಿನ ಚಕಮಕಿ ಇನ್ನೂ ಮುಂದುವರೆದಿರುವುದಾಗಿ ಇತ್ತೀಚನ ವರದಿ ತಿಳಿಸಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಆರೋಪಿ ಆಭರಣ ಉದ್ಲಮಿ ನೀರವ್ ಮೋದಿ ವಿರುದ್ದ ಗಡಿಪಾರು ಪ್ರಕ್ರಿಯೆ ಆರಂಭಿಸಲು ಮುಂಬೈನ ವಿಶೇಷ ನ್ಯಾಯಾಲಯವೊಂದು ಜಾರಿ ನಿರ್ದೇತನಾಲಯಕ್ಕೆ ಅನುಮತಿ ನೀಡಿದೆ

ಎಸ್

ಈ ಆದೇಶವನ್ನು ಯುನ್ಲೆಟೆಡ್ ಕಿಂಗ್ಡಮ್ ಸರ್ಕಾರಕ್ಕೆ ವರ್ಗಾಯಿಸುವ ಸಲುವಾಗಿ ವಿದೇತಾಂಗ ಸಚಿವಾಲಯಕ್ಕೆ ತಲುಪಿಸಲಾಗಿದೆ ಎಂದು ಜಾರಿ ನಿರ್ದೇತನಾಲಯ ಪರ ವಕೀಲ ಹಿತೇನ್ ವೆಂಗಾವರ್ ತಿಳಿಸಿದ್ದಾರೆ

ಈಶಾನ್ಯ ವಲಯದ ಅಭಿವೃದ್ದಿಗಾಗಿನ ರಾಜ್ಯ ಸಚಿವ ಜತೇಂದ್ರ ಸಿಂಗ್ ನಿನ್ನೆ ಗೌಹಾತಿಯಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ ಬಳಿಕ ಈ ವಿಷಯ ತಿಳಿಸಿದರು

ಕೇಂದ್ರವು ಈಶಾನ್ವ ವಲಯದ ರಾಜ್ವಗಳಲ್ಲಿನ ಪ್ರವಾಹ ಪರಿಸ್ತಿತಿ ಅಧ್ಯಯನ ನಡೆಸುತ್ತಿದೆ ಎಂದು ಸಚಿವರು ತಿಳಿಸಿದರು ದಿನದ ಆಗುಹೋಗುಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರವು ಸಂಪೂರ್ಣ ಸಹಾಯ ನೀಡುವುದಾಗಿ ಅವರು ಭರವಸೆ ನೀಡಿದರು ಪ್ರಸಕ್ತ ವರ್ಷದ ಅಮರನಾಥ್ ಯಾತ್ರೆಯ ಮೊದಲ ತಂಡ ಜಮ್ಮುವಿನಿಂದ ಇಂದು ಪ್ರಯಾಣ ಆರಂಭಿಸಿತು ಭಗವತಿ ನಗರ್ ಮೂಲ ಶಿಬಿರದಿಂದ ಇಂದು ಬೆಳಗ್ಗೆ ತಂಡದ ಪ್ರಯಾಣಕ್ಕೆ ಜಮ್ಮ ಮತ್ತು ಕಾಶ್ಮೀರದ ರಾಜ್ಯಪಾಲರ ಸಲಹೆಗಾರರಾದ ಬಿ

ವ್ಯಾಸ್ ಮತ್ತು ಕೆ ವಿಜಯ್ಕುಮಾರ್ ಹಸಿರು ನಿಶಾನೆ ತೋರಿದರು ಬಳಿಕ ಅವರು ಯಾತ್ರಿಕರ ಸುರಕ್ಷತೆಗಾಗಿ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈ ವರ್ಷ ಬಲ್ತಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳ ಮೂಲಕ ಯಾತ್ರೆಗೆ ಅವಕಾಶ ಕಲ್ಪಿಸಲಾಗಿದೆ

ಭಾರತದಲ್ಲಿ ಮಹಿಳೆಯರಿಗೆ ಸೂಕ್ತ ಭದ್ರತೆ ಇಲ್ಲ ಎನ್ನುವ ಸಮೀಕ್ಷಾ ವರದಿಯೊಂದನ್ನು ರಾಷ್ಟೀಯ ಮಹಿಳಾ ಆಯೋಗ ತಳ್ಳಿ ಹಾಕಿದೆ ಅತಿ ಕಡಿಮೆ ಜನರ ಅಭಿಪ್ರಾಯ ಪಡೆದು ಈ ಸಮೀಕ್ಷೆಯನ್ನು ಸಿದ್ದಪಡಿಸಲಾಗಿದೆ ಇಡೀ ದೇಶದ ಅಭಿಪ್ರಾಯ ಪಡೆದಿಲ್ಲ ಎಂದು ಆಯೋಗದ ಅಧ್ಯಕ್ಷರಾದ ರೇಖಾ ಶರ್ಮಾ ಪ್ರತಿಕ್ರಿಯಿಸಿದ್ದಾರೆ ಭಾರತದಲ್ಲಿ ಮಹಿಳೆಯರು ತಮಗಿರುವ ಬೆದರಿಕೆಗಳ ಬಗ್ಗೆ ಜಾಗೃತರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ ತಮಿಳುನಾಡಿನಲ್ಲಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಶುಲ್ಕ ನಿಗದಿ ಪ್ರಕ್ರಿಯೆಯನ್ನು ಬರುವ ಅಕ್ಟೋಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕೆಂದು ಅನುದಾನ ಪಡೆಯದ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಗೆ ಮದರಾಸ್ ಹೈಕೋರ್ಟ್ ಆದೇಶ ನೀಡಿದೆ

ಈ ಸಮಿತಿಯನ್ನು ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವಾಲಯ ರಚಿಸಿದ್ದು ಈಗ ಹೇಳಿದ ಕೋರ್ಸ್ಗಳ ಶುಲ್ತ ಸ್ವರೂಪವನ್ನು ಈ ಸಮಿತಿ ಪುನರ್ ರೂಪಿಸಲಿದೆ ನ್ಡಾಯಾಲಯಗಳಲ್ಲಿ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ತುರ್ತುಕ್ರಮ ಕೈಗೊಳ್ಳಬೇಕು ಮತ್ತು ಕೆಳಹಂತದ ನ್ನಾಯಾಲಯಗಳಲ್ಲಿ ಬಾಲಿ ಇರುವ ಹುದ್ದೆಗಳನ್ನು ಶೀಘು ಭರ್ತಿ ಮಾಡಬೇಕೆಂದು ದೇಶದ ಮುಖ್ಯ ನ್ನಾಯಾಧಿಶ ದೀಪಕರ್ ಮಿಶ್ರಾ ಎಲ್ಲಾ ರಾಜ್ಯಗಳ ಉಚ್ದ ನ್ವಾಯಾಲಯಗಳಿಗೆ ಸೂಚಿಸಿದ್ದಾರೆ

ಅಸ್ಲಾಂನಲ್ಲಿ ಅಸ್ಲಾಂ ಗಣಪರಿಷತ್ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಗುಂಪುಗಳೊಂದಿಗಿನ ಮೈತ್ರಿ ಮುಂದಿನ ವರ್ಷ ನಡೆಯಲಿರುವ ಲೋಕಸಭೆ ಚುನಾವಣೆಯವರೆಗೆ ಮುಂದುವರೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ರಂಜಿತ್ ಕುಮಾರ್ ದಾಸ್ ತಿಳಿಸಿದ್ದಾರೆ ಬಿಜೆಪಿ ರಾಜ್ಯದಲ್ಲಿ ಈ ಮಿತ್ರ ಪಕ್ಷಗಳೊಂದಿಗೆ ಲೋಕಸಭೆ ಚುನಾವಣೆಯನ್ನು ಎದುರಿಸಲಿದೆ ಎಂದು ಅವರು ಹೇಳಿದ್ದಾರೆ ಅಸ್ಲಾಂನಲ್ಲಿ ನಾಗರಿಕ ತಿದ್ದುಪಡಿ ಕಾಯ್ದೆಯನ್ನು ಅಸ್ಲಾಂ ಗಣಪರಿಷತ್ ವಿರೋಧಿಸಿರುವ ಬೆನ್ನಲ್ಲೇ ಅವರ ಈ ಹೇಳಿಕೆ ಹೊರಬಿದ್ದಿದೆ ಮುಸ್ಲಿಂ ಬಹುಸಂಖ್ಯಾತರಿರುವ ಹಲವು ರಾಷ್ಷಗಳ ನಾಗರಿಕರು ಅಮೆರಿಕಕ್ಕೆ ಪ್ರವಾಸ ಮಾಡುವುದನ್ನು ನಿಷೇಧಿಸಿ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಆದೇಶವನ್ನು ಅಮೆರಿಕ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಇಂತಹ ಆದೇಶ ಸಂವಿಧಾನಬಾಹಿರ ಎಂದು ಸ್ವಳೀಯ ನ್ವಾಯಾಲಯಗಳು ನೀಡಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನಿನ್ನೆ ವಜಾಗೊಳಿಸಿದೆ ಇರಾನ್ ಲಿಬಿಯಾ ಸೊಮಾಲಿಯಾ ಸಿರಿಯಾ ಯೆಮೆನ್ ಮುಂತಾದ ದೇಶಗಳ ನಾಗರಿಕರು ಅಮೆರಿಕ ಪ್ರವೇಶಿಸುವುದಕ್ಕೆ ನಿಷೇಧ ಹೇರಲಾಗಿದೆ ಅಮೆರಿಕ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅಧ್ಯಕ್ಷ ಟ್ರಂಪ್ ಸ್ವಾಗತಿಸಿದ್ದು ಇದು ತಮ್ಮ ದೇಶದ ನಾಗರಿಕರು ಮತ್ತು ಸಂವಿಧಾನಕ್ಕೆ ದೊರೆತ ಬಹುದೊಡ್ಡ ಜಯ ಎಂದು ಟ್ವೀಟ್ ಮಾಡಿದ್ದಾರೆ ತಮ್ಮ ಆದೇಶದ ವಿರುದ್ದ ಮಾಧ್ಯಮಗಳು ಮತ್ತು ಡೆಮೊಕ್ರಾಟ್ ಪಕ್ಷ ಮಾಡಿದ್ದ ಆರೋಪಗಳಲ್ಲಿ ಹುರುಳಲ್ಲ ಎಂಬುದು ಸಾಬೀತಾಗಿದೆ ಎಂದು ತಿಳಿಸಿದ್ದಾರೆ

ಶಾಂತ ಮಹಾಸಾಗರದ ಹವಾಯ್ ದ್ವೀಪದಲ್ಲಿಂದು ಜಗತ್ತಿನ ಅತಿದೊಡ್ಡ ಬಹುರಾಷ್ಟೀಯ ನೌಕಾ ಸಮರಾಭ್ಯಾಸ ರಿಮ್ ಆಫ್ ಪೆಸಿಫಿಕ್ ರಿಮ್ಪ್ಲಾಕ್ ಆರಂಭಗೊಳ್ಳಲಿದೆ

ಪೂರ್ವ ನೌಕಾಪಡೆ ವಲಯಕ್ಕೆ ಸೇರಿದ ದೇಸಿ ನಿರ್ಮಿತ ಐಎನ್ಎಸ್ ಸಹ್ವಾದ್ರಿಯನ್ನು ಕ್ವಾಪ್ಟನ್ ಶಂತನು ಝಾ ಮುನೈಡಸಲಿದ್ದಾರೆ ದ್ವಿಪಕ್ಷೀಯ ಸಾಗರ ಚಟುವಟಕೆ ಮತ್ತು ಸಾಗರ ಗಡಿ ಭದ್ರತಾ ಪ್ರಕ್ರಿಯೆ ನಿಟ್ಟನಲ್ಲಿ ಈ ಸಮರಾಭ್ಯಾಸ ನೆರವಾಗಲಿದೆ ಎಂದು ನೌಕಾಪಡೆ ಪ್ರಕಟಣೆ ತಿಳಿಸಿದೆ

ಅಮೆರಿಕದೊಂದಿಗಿನ ವ್ಯಾಪಾರ ಸಮರದ ಒತ್ತಡದಿಂದ ಚೀನಾ ಭಾರತ ದಕ್ಷಿಣ ಕೊರಿಯಾ ಬಾಂಗ್ಲಾದೇಶ ಲಾವೋಸ್ ಮತ್ತು ಶ್ರೀಲಂಕಾದಿಂದ ಆಮದಾಗುವ ಸೋಯಾಬಿನ್ ಮೇಲಿನ ಸುಂಕದಲ್ಲಿ ಕಡಿತ ಮಾಡಿದೆ

ಕಜಾನ್ನಲ್ಲಿ ಜರ್ಮನಿ ದಕ್ಷಿಣ ಆಫ್ರಿಕಾ ವಿರುದ್ದ ಸೆಣಸಲಿವೆ ಈ ದಿನದ ಇನ್ನೆರಡು ಪಂದ್ವಗಳು ಇ ಗುಂಪುಗಳ ತಂಡದೊಂದಿಗೆ ನಡೆಯಲಿದ್ದು ಮಾಸ್ಕೋದ ಸ್ವಾರ್ಟಾಕ್ ಮೈದಾನದಲ್ಲಿ ಸರ್ಬಿಯಾ ಬ್ರೆಜಿಲ್ನೊಂದಿಗೆ ಆಡಲಿದ್ದು